ಈ ಸೌಲಭ್ಯದಿಂದಾಗಿ ದೇಶಾದ್ಯಂತ ಪರೀಕ್ಷಾ ಸೌಕರ್ಯವೃದ್ಧಿಗೆ ನೆರವಾಗಲಿದೆ ತ್ವರಿತ ಚಿಕಿತ್ಸೆಯಿಂದ ಸಾಂಕ್ರಾಮಿಕ ರೋಗ ಪರಡುವುದನ್ನು ನಿಯಂತ್ರಿಸಲು ಸಹಕಾರಿಯಾಗಲಿದೆ

ಈ ಪ್ರಯೋಗಾಲಯಗಳು ಪರೀಕ್ಷೆ ಸಮಯವನ್ನು ತ್ಗುಸುವುದಲ್ಲದೆ ಲ್ಯಾಬ್ ಸಿಬ್ಬಂದಿ ಕ್ಲಿನಿಕಲ್ ಸಾಮರಿಗಳ ಮೂಲಕ ಸೋಂಕಿಗೆ ಒಳಗಾಗುವುದು ತಪ್ಪಸಲಿದೆ ಈ ಲ್ಯಾಬ್ಗಳಲ್ಲಿ ಕೋವಿಡ್ ಮಾತ್ರವಲ್ಲದೆ ಇತರೆ ಸಾಂಕ್ರಾಮಿಕ ರೋಗಗಳಾದ ಪ್ಯೆಷಟಿಟ್ ಬಿ ಮತ್ತು ಸಿ ಎಚ್ಐಎ ಮೈಕೋಬ್ಯಾಕ್ಷೀರಿಯಂ ಕ್ಷಯರೋಗ ಸೈಟೋಮೆಗೋವೈರಸ್ ಕ್ಲಾಮೈಡಿಯಾ ನೈಸೀರಿಯಾ ಡೆಂಫಿ ಮತ್ತಿತರ ಪರೀಕ್ಷೆಗಳನ್ನು ಮಾಡಬಹುದಾಗಿದೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಲಾಣ ಹಾಗೂ ವಿಜ್ವಾನ ತಂತ್ರಜ್ವಾನ ಸಚಿವರು ಮತ್ತು ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ

ಒಂದೇ ದಿನ ಗುಣಮುಖರಾದವರ ಸಂಖ್ಯೆಯಲ್ಲಿ ದಾಖಲೆ ನಿರ್ಮಾಣವಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ

ಪರೀಕ್ಷೆ ಪತ್ತೆ ಮತ್ತು ಚಿಕಿತ್ಸೆಯನ್ನು ಮತ್ತಷ್ಟ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವಂತೆ ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಲಾಗಿದೆ

ಬಾಸಗಿ ಪಯೋಗಾಲಯಗಳಲೂ ಒಂದೇ ದಿನ

ಸೋಂಕಿತರ ಪ್ರಮಾಣ ದಿನದಿಂದ ದಿನಕ್ಷಿ ಕಡಿಮೆಯಾಗುತ್ತಿದ್ದು

ವಿಶ್ವದಲ್ಲಿ ಅತ್ಯಂತ ಕಡಿಮೆ ಸೋಂಕಿನ ಪ್ರಮಾಣವಿರುವ ದೇಶಗಳ ಸಾಲಿಗೆ ಭಾರತ ಕೂಡ ಸೇರಿದೆ ಎಂದು ಸಚವಾಲಯ ತಿಳಿಸಿದೆ

ಜತೆಗೆ ಮುಂಜಾಗ್ರತಾ ತ್ರಮಗಳನ್ನೂ ಕೈಗೊಂಡಿದೆ ದಕ್ಷಿಣ ಭಾರತದ ನಾನಾ ಭಯೋತ್ಪಾದಕ ಗುಂಪುಗಳ ಬಗ್ಗೆ ವಿಶ್ವಸಂಸ್ಥೆಯ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಗೃಪ ಇಲಾಖೆ ಕೇಂದ್ರ ಸರಕಾರದ ನಾನಾ ತನಿಖಾ ಸಂಸ್ವೆಗಳು ಹಾಗೂ ನೆರೆ ರಾಜ್ಞಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದೆ ಸಂಶಯಾಸ್ವದ ಚಿಟುವಟಿಕೆ ನಡೆಸುತ್ತಿರುವವರು ಮತ್ತು ಅಂಥವರ ಬೆಂಬಲಿಗರ ಚಲನವಲನದ ಬಗ್ಗೆ ತೀವ್ರ ನಿಗಾ ವಹಿಸಲಾಗಿದೆ ಎಂದು ಗೃಪ ಸಚಿವ ಬಸವರಾಜ ದೊಮ್ನಾಯಿ ತಿಳಿಸಿದ್ದಾರೆ ಆಂತರಿಕ ಭದ್ರತಾ ವ್ಲವಸ್ತೆಯನ್ನು ಮತ್ತಷ್ಟು ಗಟ್ಟಗೋಸಲಾಗಿದೆ ಈ ನಿಟ್ಟನಲ್ಲಿ ಸಂಪೂರ್ಣ ವರದಿ ನೀಡುವಂತೆ ಡಿಜಿಪಿ ಅವರಿಗೆ ನಿರ್ದೇತಿಸಲಾಗಿದೆ ದಕ್ಷಿಣ ಭಾರತದಲ್ಲಿ ಭಯೋತ್ವಾದನೆ ಚಟುವಟಕೆ ನಿಗ್ರಹ ಸಂಬಂಧ ಇತ್ತೀಚೆಗೆ ನಡೆದ ಡಿಜಿಪಿ ಸಮ್ಮೇಳನದಲ್ಲಿ ಈ ಬಗ್ಗೆ ವಿವರವಾಗಿ ಚರ್ಚಿಸಲಾಗಿದೆ ಎಲ್ಲ ರಾಜ್ಯಗಳ ಸಹಯೋಗದಲ್ಲಿ ಪಲವಾರು ಕಠಿಣ ತ್ರಮ ಕೈಗೊಳ್ಳಲು ನಿರ್ಧರಿಸಲಾಗಿದೆ ಎಂದು ಸಚಿವರು ಹೇಳದ್ದಾರೆ ಹೊರ ರಾಜ್ಯಗಳಿಂದ ರಾಜ್ಯಕ್ಷೆ ಬರುವ ಸಂಶಯಾಸ್ಪದ ವ್ಯಕ್ತಿಗಳ ಮೇಲೆ ನಿಗಾ ಇಡಬೇಕು ಹಾಗೆಯೇ ಕಾಲಕಾಲಕ್ಕೆ ಬೇರೆ ಬೇರೆ ಹೆಸರಿನಲ್ಲಿ ಅಕ್ಷಿತ್ವಕ್ಕೆ ಬಂದ ಗುಂಪುಗಳ ಚಟುವಟಿಕೆ ಮೇಲೂ ನಿಗಾ ಇಡಲಾಗುವುದು ಎಂದು ಗೃಹ ಸಚಿವ ಬಸವರಾಜ್ ಬೊಮ್ಥಾಯ ಸ್ಪಪ್ವಪಡಿಸಿದ್ದಾರೆ

ದೇಶದ ಕೈಮಗ್ಗ ಕೈತ್ರಕ್ಷೆ ಒತ್ತು ನೀಡಬೇಕಾದರೆ ಇವುಗಳನ್ನು ನಾವು ಹೆಚ್ಚು ಹೆಚ್ಚು ಬಳಸಬೇಕು ಈ ನಿಟ್ಟನಲ್ಲಿ ಕೈಮಗ್ಗ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವ ಲಕ್ಷಾಂತರ ಮಂದಿಗೆ ನೆರವಾಗುತ್ತದೆ ಎಂದು ಶ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಆಕಾಶವಾಣಿಯ ತಮ್ನ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶವನ್ನು ಉದ್ದೇತಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇತೀಯವಾಗಿ ಉತ್ತಾದನೆ ಮಾಡಿರುವ ವಸ್ತುಗಳಿಗೆ ನಾವು ಆದ್ದತೆ ನೀಡಬೇಕಾಗಿದೆ ಇದನ್ನು ಎಲ್ಲರೂ ಪಾಲಿಸೋಣ ಎಂದರು ಈ ಬಾರಿಯ ಸ್ನಾತಂತ್ರ್ಯ ದಿನದಂದು ಕೊರೊನಾ ಸಾಂಕ್ರಾಮಿಕ ರೋಗದಿಂದ ಮುಕ್ತಿ ಪಡೆಯುವ ಬಗ್ಗೆ ನಾವೆಲ್ಲಾ ಪ್ರತಿಷ್ಟ್ರ ಕೈಗೊಳ್ಳಬೇಕು ಎಂದರು ಕೋವಿಡ್ ಸೋಂಕು ವಿರುದ್ದ ಭಾರತ ಒಗ್ಗಟ್ಟನಿಂದ ಹೋರಾಡುತ್ತಿದ್ದು ಇತರ ದೇಶಗಳಗೆ ಹೋಲಿಸಿದರೆ ನಮ್ನಲ್ಲಿ ಜೇತರಿಕೆ ಪ್ರಮಾಣ ಉತ್ತಮವಾಗಿದೆ ಅದೇ ರೀತಿ ಮರಣ ಪ್ರಮಾಣ ತೀರಾ ಕನಿಷ್ಠ ಮಟ್ಟದಲ್ಲಿದೆ ಎಂದು ಶ್ರಧಾನಿ ಮೋದಿ ಹೇಳದರು ಒಂದು ಜೀವ ಹಾನಿ ಕೂಡ ಅತ್ಯಂತ ದುಃಖಕರ ಇಂತಹ ಸಂದರ್ಭದಲ್ಲಿ ಲಕ್ಷಾಂತರ ಜನರ ಪ್ರಾಣ ಉಳಿಸುವಲ್ಲಿ ಭಾರತ ಯಶಸ್ವಿಯಾಗಿದೆ ಎಂದು ಪೇಳದ ಅವರು ಕೊರೊನಾ ಸೋಂಕಿನ ಅಪಾಯಗಳು ಇನ್ನೂ ನಮ್ದಿಂದ ದೂರವಾಗಿಲ್ಲ ಆದ್ದರಿಂದ ಜನರು ಹೆಚ್ಚಿನ ಜಾಗರೂಕರಾಗಿರಬೇಕು ಎಂದು ಹೇಳಿದರು

ಅಷ್ಸೇ ಅಲ್ಲದೆ ಕೋವಿಡ್ ವಾರಿಯರ್ಲ್ ನೆರವಿಗೆ ಇನ್ನೂ ಹೆಚ್ಚಿನ ಜನರು ಸಂಸ್ವೆಗಳು ನೆರವು ನೀಡಲು ಇದು ಶ್ರೇರಣಾದಾಯಕವಾಗಲಿದೆ ಕೇಂದ್ರ ಸರ್ಕಾರದ ನಾಗರಿಕ ಸೇವಾ ವೇದಿಕೆ ಮೈ ಗೌ ಕೈಗೊಂಡಿರುವ ಕಾರ್ಯಗಳನ್ನು ಸಂವಹನ ವಿದ್ದುನ್ನಾನ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚವ ರವಿಶಂಕರ್ ಪ್ರಸಾದ್ ಪ್ರಶಂಸಿಸಿದ್ದಾರೆ ಮೈ ಗೌ ಪ್ರಾರಂಭವಾಗಿ ಆರು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಚವರು ಮಾತನಾಡಿದರು

ಪ್ರತಿ ಪುರಸಭೆ ಪ್ರತಿ ಜಿಲ್ಲೆ ಹಾಗೂ ಪ್ರತಿ ಗ್ರಾಮ ಪಂಚಾಯಿತಿಗಳು ಮೈಗೌನ ಪ್ಪಯೋಜನ ಪಡೆಯಲು ಇನ್ನೂ ಹೆಚ್ಚಿನ ಮುಂದಾಳತ್ತ ವಹಿಸಬೇಕೆಂದು ಇದೇ ವೇಳೆ ರವಿಶಂಕರ್ ಪ್ಪಸಾದ್ ಕರೆ ನೀಡಿದರು ನಾಗರಿಕರು ನೀಡುವ ಸಲಹೆಗಳನ್ನು ಸಂಬಂಧಪಟ್ಟ ಇಲಾಖೆಗಳಿಗೆ ತಲುಪುವಂತೆ ಮಾಡಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವಳ್ಳಿ ಮುಂದಾಗವೇಕೆಂದು ಸಚಿವ ರವಿಶಂಕರ್ ಪ್ರಸಾದ್ ಹೇಳದರು

ಇವರಲ್ಲಿ ಈ ಮೊದಲು ಅಪಪರಣಕ್ಷೀಡಾಗಿ ನಂತರ ಬಿಡುಗಡೆ ಹೊಂದಿದ್ದ ಸಿಖ್ ಸಮುದಾಯದ ನಾಯಕ ನಿದಾನ್ ಸಿಂಗ್ ಅವರೂ ಸೇರಿದ್ದಾರೆ ಈ ಪನ್ನೊಂದು ಮಂದಿಯ ಸುರಕ್ಷಿತ ವಾಪಡಾತಿಗೆ ಅಫ್ರಾನಿಸ್ತಾನ ಸರ್ಕಾರ ಸೂಕ್ಷ ಬೆಂಬಲ ನೀಡಿರುವುದಕ್ಕೆ ಭಾರತೀಯ ವಿದೇತಾಂಗ ವ್ಯವಹಾರ ಸಚಿವಾಲಯ ಅಭಿನಂದಿಸಿದೆ

ಅವರಿಗೆ ಪರಿಹಾರ ಸಾಮ್ರಗಳನ್ನು ವಿತರಿಸಲಾಗುತ್ತಿದೆ ಧುಬ್ರಿ ಬಾರ್ಪೆಟಾ ಮೊರಿಗಾಂವ್ ಗೋಲ್ದಾರ ಮುಂತಾದ ಪ್ರದೇಶಗಳು ಪ್ರವಾಹದಿಂದ ಹೆಚ್ಚನ ಹಾನಿಗೊಳಗಾಗಿವೆ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಸಿಬ್ಲಂದಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಗಳಲ್ಲಿ ನಿರತವಾಗಿದ್ದಾರೆ

ಬಿಟಿಟ ಅಧ್ಯಕ್ಷ ರಾಗಿರುವ ಸೌರವ್ ವಿತಾಲ ಮನೋಭಾವ ಹೊಂದಿದ್ದು ಐಸಿಸಿ ಮುಖ್ಯಸ್ವನ ಹುದ್ದೆಯನ್ನು ನಿಷ್ಣಕ್ಷಪಾತವಾಗಿ ನಿರ್ವಹಿಸಬಲ್ಲರು ಎಂದು ಮೆರಿಲ್ ಬೋನ್ ಕ್ರಿಕೆಚ್ ಕ್ಷದ್ ಎಂಸಿಸಿ ಅಧ್ಯಕ್ಷರಾಗಿರುವ ಸಂಗಕ್ಷಾರ ತಿಳಿಸಿದ್ದಾರೆ ಕ್ರಿಕೆಚ್ ಆಟಗಾರರ ಮಧ್ಯೆ ಸಂಬಂಧಗಳನ್ನು ಬೆಸೆಯುವ ಸಾಮರ್ಥ್ಯ ಗಂಗೂಲಿ ಅವರಲ್ಲಿದೆ ಐಸಿಸಿಯಂತಪ ಮಪತ್ನದ ಹುದ್ಲೆಗೆ ಇಂತಪ ಗುಣ ಅತ್ನಗತ್ನ ಎಂದು ಸಂಗಕ್ಕಾರ ಹೇಳಿದ್ದಾರೆ ಐಸಿಸಿ ಮುಖ್ಯಸ್ಲರಾಗಿದ್ದ ಶಶಾಂಕ್ ಮನೋಪರ್ ಈ ತಿಂಗಳ ಆರಂಭದಲ್ಲಿ ಹುದ್ದೆ ತೊರೆದಿದ್ದು